ಸಂಸತ್ತಿನ ಮುಂಗಾರು ಅಧಿವೇತನ ಹಿನ್ನೆಲೆ ದೆಹಲಿಯಲ್ಲಿ ಸರ್ವ ಪಕ್ಷಗಳ ಸಭೆ ಪ್ರಗತಿಯಲ್ಲಿ ಉಭಯ ಸದನಗಳಲ್ಲಿ ಸುಗಮ ಕಲಾಪಕ್ಕೆ ಪ್ರತಿಪಕ್ಷಗಳ ಸಹಕಾರ ಕೋರಲಿರುವ ಸರ್ಕಾರ್

ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದನ್ನು ತಡೆಯಬೇಕೆಂಬ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಕೇಂದ್ರ ಸರ್ಕಾರ ವಿರೋಧ

ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು

ಉಭಯ ಸದನಗಳಲ್ಲಿ ಕಲಾಪ ಸುಸೂತ್ರವಾಗಿ ಸಾಗಲು ಪ್ರತಿಪಕ್ಷಗಳ ಸಹಕಾರವನ್ನು ಕೇಂದ್ರ ಸರ್ಕಾರ ಸಭೆಯಲ್ಲಿ ಕೋರಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗ್ವಹಸಚಿವ ರಾಜನಾಥ್ ಸಿಂಗ್ ಸಂಸದೀಯ ವ್ವವಹಾರಗಳ ಸಚಿವ ಅನಂತಕುಮಾರ್ ಇದೇ ಖಾತೆಯ ರಾಜ್ಯ ಸಚಿವ ವಿಜಯ್ ಗೋಯಲ್ ಕಾಂಗ್ರೆಸ್ ಮುಖಂಡರಾದ ಆನಂದ್ ಶರ್ಮಾ ಮತ್ತು ಗುಲಾಮ್ ನಬಿ ಆಜಾದ್ ಎನ್ಸಿಪಿ ಮುಖಂಡ ಶರದ್ ಪವಾರ್ ಮತ್ತು ಸಿಪಿಐ ಮುಖಂಡ ಡಿ ರಾಜಾ ಸಭೆಯಲ್ಲಿ ಪಾರ್ಲೊಂಡಿದ್ದಾರೆ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡು ರಾಜ್ಯಸಭೆಯಲ್ಲಿ ಬಾಕಿ ಉಳಿದಿರುವ ತ್ರಿವಳಿ ತಲಾಖ್ ಮಸೂದೆಗೆ ಅಂಗೀಕಾರ ಪಡೆಯುವುದು ಸರ್ಕಾರದ ಮೊದಲ ಆದ್ದತೆಗಳಲ್ಲಿ ಒಂದಾಗಿದೆ ಹಿಂದುಳದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ನಾನಮಾನ ನೀಡುವ ಮಸೂದೆಯನ್ನು ಸರ್ಕಾರ ಮಂಡಿಸಲಿದೆ ಅಧಿವೇಶನದ ವೇಳೆ ಪಿ ಜೆ ಕುರಿಯನ್ ನಿವ್ಯತ್ತರಾಗಲಿರುವ ಹಿನ್ನೆಲೆಯಲ್ಲಿ ರಾಜ್ಯಸಭೆ ಉಪಸಭಾಪತಿ ಸ್ವಾನಕ್ಕೂ ಚುನಾವಣೆ ನಡೆಯಲಿದೆ

ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರನ್ನೊಳಗೊಂಡ ಪೀಠ ಗುಂಪುಗಳಿಂದ ನಡೆಯುವ ಹತ್ಲೆಗಳು ಅಮಾನವೀಯವಾಗಿದ್ದು ಇಂತಪ ಘಟನೆಗಳನ್ನು ಕಠಿಣ ಕಾನೂನಿನಿಂದ ತಡೆಯಬೇಕಾಗಿದೆ ತಪ್ಪಿತಸ್ನರನ್ನು ಶಿಕ್ಷಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟದೆ

ಮಕ್ಕಳ ಆರೈಕೆ ಸಂಸ್ಥೆಗಳು ನೋಂದಣಿಯಾಗಿರುವ ಬಗ್ಗೆ ಹಾಗೂ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರದೊಂದಿಗೆ ಈ ಸಂಸ್ಥೆಗಳು ಜೋಡಣೆಯಾಗಿವೆಯೇ ಎಂಬುದರ ಬಗ್ಗೆ ಒಂದು ತಿಂಗಳ ಒಳಗೆ ಪರಿಶೀಲಿಸಬೇಕು ಎಂದು ಸಚಿವರು ರಾಜ್ಯಗಳಿಗೆ ಸೂಚಿಸಿದ್ಗಾರೆ ಜಾರ್ಖಂಡ್ನಲ್ಲಿ ದತ್ತಿ ಮಿಷನರಿಗಳು ನಡೆಸುತ್ತಿರುವ ಮಕ್ಕಳ ಆರ್ಲೆಕೆ ಕೇಂದ್ರಗಳಲ್ಲಿ ಕಾನೂನುಬಾಹಿರವಾಗಿ ದತ್ತು ಪಡೆಯಲಾಗುತ್ತಿದೆ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮ ತೆಗೆದುಕೊಂಡಿದೆ

ಕೇಂದ್ರ ದತ್ತು ಸಂಪನ್ನೂಲ ಪ್ರಾಧಿಕಾರದೊಂದಿಗೆ ಇವುಗಳ ಜೋಡಣೆ ಕಡ್ಡಾಯವಾಗಿದೆ ಆದರೂ ಕೆಲ ಕೇಂದ್ರಗಳು ಕಾನೂನನ್ನು ವಿರೋಧಿಸುತ್ತಾ ಬಂದಿವೆ

ಕಳೆದ ನಾಲ್ಲು ವರ್ಷಗಳ ಅವಧಿಯಲ್ಲಿ ಭಾರತದ ನಿಲುವು ಬದಲಾಗಿದ್ದು ನಿರಂತರ ಪ್ರಗತಿಯತ್ತ ಮುಖ ಮಾಡಿದೆ

ಹೊಸ ಶಕೆ ಆರಂಭವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಮಾತನಾಡಿದರು ದೇಶದಲ್ಲೀಗ ಬದಲಾವಣೆಯ ಪರ್ವ ಆರಂಭವಾಗಿದೆ

ನಮ್ಮ ದೇಶ ಈಗ ಯಾವುದೇ ಸವಾಲನ್ನು ಎದುರಿಸಲು ಸಜ್ಲಾಗಿದೆ ಎಂಬುದನ್ನು ಸಾರಿದೆ ಎಂದರು ಈ ಹಿಂದೆ ವಿಶ್ವದ ದುರ್ಬಲ ದೇಶಗಳ ಸಾಲಿನಲ್ಲಿ ಭಾರತವನ್ನು ಸೇರಿಸಲಾಗಿತ್ತು ಆದರೆ ಇಂದು ಭಾರತ ಇಡೀ ವಿಕ್ವದಲ್ಲಿಯೇ ಅತ್ವಂತ ಕ್ಷಿಪ್ರಗತಿಯಲ್ಲಿ ಆರ್ಥಿಕ ಪ್ರಗತಿ ಸಾಧಿಸುತ್ತಿರುವ ದೇಶವಾಗಿ ಹೊರಹೊಮ್ದಿದೆ ಎಂದು ಮೋದಿ ತಿಳಿಸಿದರು

ನಮ್ದದು ಈಗ ಯುವ ಭಾರತ ಕೇಂದ್ರ ಸರಕಾರ ಈಗ ಮೆಟ್ಟಲು ರೂಪದಲ್ಲಿ ಕಾರ್ಯ ನಿರ್ವಹಿಸಲಿದೆ ಇದನ್ನು ಬಳಸಿಕೊಂಡು ಪ್ರಗತಿಯ ದಾಪುಗಾಲು ಇಡಬೇಕಾಗಿರುವ ಜವಾಬ್ದಾರಿ ಯುವ ಸಮುದಾಯದ ಮೇಲಿದೆ ಎಂದು ಅವರು ತಿಳಿಸಿದರು ಈಗಾಗಲೇ ದೊರೆಯುತ್ತಿರುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದು ಅಲ್ಲದೇ ಹೊಸ ಅವಕಾಶಗಳನ್ನು ಸ್ಪಷ್ಸಿಸಿಕೊಳ್ಳಬೇಕಾಗಿದೆ ಎಂದು ಪ್ರಧಾನಿ ಕರೆ ನೀಡಿದರು ಕಪ್ಪುಹಣ ಭ್ರಷ್ಪಾಚಾರ ವಿರುದ್ದ ಹೋರಾಟ ನೋಟು ಅಮಾನ್ವೀಕರಣ ಸರಕು ಮತ್ತು ಸೇವಾ ತೆರಿಗೆ ಅನುಷ್ಠಾನಗಳಂಥ ಸುಧಾರಣೆ ಕ್ರಮಗಳನ್ನು ಕೈಗೊಂಡಿರುವುದಕ್ಕೆ ಎಲ್ಲ ವರ್ಗದ ಜನರಿಂದಲೂ ಉತ್ತಮ ಸ್ವಂದನೆ ವ್ಯಕ್ತವಾಗಿದೆ ಜಿಎಸ್ಟಿ ನಂತರ ತೆರಿಗೆ ಪಾವತಿಸುವವರ ಸಂಖ್ಯೆ ಏರಿಕೆಯಾಗಿದೆ ಎಂದು ಮೋದಿ ತಿಳಿಸಿದರು ದೇಶದಲ್ಲಿ ಕುಟುಂಬ ರಾಜಕಾರಣದ ವಿಷಯವನ್ನು ಪ್ರಸ್ತಪಿಸಿದ ಮೋದಿ ಕಾಂಗ್ರೆಸ್ ವಿರುದ್ದ ಟೀಕೆಗಳ ಸುರಿಮಳೆಗರೆದರು ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೇವಲ ಒಂದು ಕುಟುಂಬ ಮಾತ್ರ ದೇಶದ ರಾಜಕೀಯವನ್ನು ಹಿಡಿತದಲ್ಲಿಟ್ಟುಕೊಂಡಿತ್ತು ಆದರೆ ಈಗ ಕಾಲ ಬದಲಾಗಿದೆ ಎಂದು ಮೋದಿ ವಿಶ್ಲೇಷಿಸಿದರು ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ವರ್ಥಿಗಳು ಒಂದು ಕ್ಷೇತ್ರಕ್ಕಿಂತ ಹೆಚ್ಚಿನ ಕಡೆಯಲ್ಲಿ ಸ್ಪರ್ಧಿಸುವುದಕ್ಕೆ ನಿಷೇಧ ಹೇರಬೇಕೆಂದು ಕೋರಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ಕಿ ಅರ್ಜಿ ವಿರೋಧಿಸಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದೆ ನಾಗರಿಕರ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾಗಿವೆ ಎಂಬುದನ್ನು ತೋರಿಸಲು ಅರ್ಜಿದಾರರು ವಿಫಲವಾಗಿದ್ದಾರೆ ಎಂದು ಸರ್ಕಾರದ ಪರವಾಗಿ ಕಾನೂನು ಮತ್ತು ನ್ನಾಯ ಸಚಿವಾಲಯದ ಉಪಕಾರ್ಯದರ್ಶಿ ಕೆ

ಸಕ್ಷೇನಾ ಅಫಿಡೆವಿಟ್ ಸಲ್ಲಿಸಿದ್ದಾರೆ ಅರ್ಜಿಯನ್ನು ಪರಿಶೀಲಿಸಲಿರುವ ಮುಖ್ಯ ನ್ಲಾಯಮೂರ್ತಿ ದೀಪಕ್ ಮಿಶ್ರಾ ಅವರನ್ನೊಳಗೊಂಡ ನ್ಲಾಯಪೀಠ ಜನಪ್ರತಿನಿಧಿ ಕಾಯ್ದೆಯಡಿ ಅಭ್ಯರ್ಥಿಯು ಒಂದೆ ಬಾರಿಗೆ ಎರಡು ಕಡೆ ಸ್ಪರ್ಧಿಸಬಹುದಾಗಿದೆ ಇದಕ್ಕೆ ಅವಕಾಶ ನೀಡಬಾರದು ಎಂಬುದಾದರೆ ಕಾನೂನು ತಿದ್ಗುಪಡಿ ತರಬೇಕಾಗುತ್ತದೆ ಎಂದು ಹೇಳಿದೆ ಬಿಜೆಪಿ ನಾಯಕ ಅಶ್ವಿನಿ ಉಪಾಧ್ವಾಯ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಪಕ್ಷೇತರರು ಸ್ವರ್ಧಿಸುವ ಬಗ್ಗೆಯೂ ಪ್ರಶ್ನೆ ಮಾಡಿದ್ದಾರೆ

ಜಿ ಚಿನ್ನ ವಶಪಡಿಸಿಕೊಂಡಿದ್ದಾರೆ ರಸ್ತೆ ಮತ್ತು ಹೆದ್ದಾರಿ ನಿರ್ಮಾಣದ ಗುತ್ತಿಗೆಯಲ್ಲಿ ತೊಡಗಿರುವ ಎಸ್

ಅಂಡ್ ಕಂಪನಿಗೆ ಸೇರಿದ ಜಾಗಗಳಲ್ಲಿ ನಿನ್ನೆ ಶೋಧ ನಡೆದಿದೆ ಶೋಧ ಇಂದೂ ಸಹ ಮುಂದವರೆದಿದೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಆದಾಯ ತೆರಿಗೆ ಇಲಾಖೆಯ ತನಿಖಾ ವಿಭಾಗ ಕಾರ್ಯಾಚರಣೆಯನ್ನು ನಡೆಸುತ್ತಿದೆ

ಕೆ ಕಂಪನಿ ಮತ್ತು ಅದರ ಸಹ ಕಂಪನಿಗಳು ತೆರಿಗೆ ವಂಚನೆ ಮಾಡಿರುವುದು ತಿಳಿದ ನಂತರ ಆದಾಯ ತೆರಿಗೆ ಇಲಾಖೆ ಶೋಧ ನಡೆಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅಮೆರಿಕ ಮತ್ತು ಅದರ ವಾಣಿಜ್ಞ ಪಾಲುದಾರಿಕಾ ದೇಶಗಳ ನಡುವಿನ ವಾಣಿಜ್ಞ ತೊಡಕುಗಳು ಜಾಗತಿಕ ಆರ್ಥಿಕಾಭಿವೃದ್ಧಿಗೆ ದೆದರಿಕೆಯಾಗಿವೆ ಎಂದು ಅಂತಾರಾಷ್ಟೀಯ ವಿತ್ತ ನಿಧಿ ಐಎಂಎಫ್ ಹೇಳಿದೆ ಆರ್ಥಿಕಾಭಿವೃದ್ಧಿ ನಿರೀಕ್ಷಿತ ಮಟ್ಟದಲ್ಲಿ ಸಾಗದೆ ಸವಾಲುಗಳು ಹೆಚ್ಚಾಗುತ್ತಿವೆ ಎಂದು ಐಎಂಎಫ್ ಮುನ್ಯೋಟ ಪತ್ರ ಹೇಳಿದೆ ಹೆಚ್ಚುತ್ತಿರುವ ವಾಣಿಜ್ಞ ಆತಂಕಗಳು ಹಣಕಾಸು ಮಾರುಕಟ್ಟೆಗಳ ಸ್ಥಿರತೆಯನ್ನು ಅಲುಗಾಡಿಸಲಿವೆ ಎಂದು ಐಎಂಎಫ್ ಎಚ್ಲರಿಸಿದೆ ಆರ್ಥಿಕತೆ ಸದ್ಬಢಗೊಳಸಲು ಪ್ರಬಲ ಆರ್ಥಿಕ ರಾಷ್ಷಗಳು ಹಣಕಾಸು ಮಾರುಕಟ್ಟೆಯನ್ನು ಬಲಪಡಿಸಬೇಕು ಎಂದು ಐಎಂಎಫ್ ಕರೆ ನೀಡಿದೆ ಹಿಂದಿ ಸಿನಿಮಾರಂಗದ ಬ್ಬಾತ ಕಲಾವಿದೆ ರೀಟಾ ಬದೂರಿ ಮುಂಬೈನಲ್ಲಿಂದು ಬೆಳಗ್ಗೆ ನಿಧನರಾದರು

ಹೀರೋ ನಂಬರ್ ಒನ್ ಮತ್ತು ಬೇಟಾ ಸಿನಿಮಾದಲ್ಲಿನ ನಟನೆಗಾಗಿ ಹೆಚ್ಚು ಜನಪ್ರಿಯರಾಗಿದ್ದರು ಸಾರಾಭಾಯ್ ವರ್ಸ್ ಸ್ ಸಾರಾಭಾಯ್ ಅಮಾನತ್ ಸೇರಿದಂತೆ ಹಲವು ಧಾರವಾಹಿಗಳಲ್ಲೂ ಅವರು ನಟಿಒದ್ದರು ಇಂದು ಮಧ್ಯಾಹ್ನ ಅಂತ್ಯಕ್ರಿಯೆ ನಡೆಯುವುದೆಂದು ಕುಟುಂಬದ ಮೂಲಗಳು ತಿಳಿಸಿವೆ ಇಂಗ್ಲೆಂಡ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಏಕದಿನ ಕ್ರಿಕೆಟ್ ಸರಣಿಯ ಮೂರನೇ ಹಾಗೂ ಅಂತಿಮ ಪಂದ್ಯ ಇಂದು ಲೀಡ್ಸ್ನಲ್ಲಿ ನಡೆಯಲಿದೆ

ಭಾರತ ಮತ್ತು ಇಂಗ್ಲೆಂಡ್ ತಲಾ ಒಂದು ಪಂದ್ಯಗಳನ್ನು ಗೆದ್ದಿದ್ದು